ಬಾಹ್ಯಾಕಾಶ ಮತ್ತು ಅಣುಶಕ್ತಿ ಇಂಧನ ಕ್ಷೇತ್ರಗಳ ಬಲವರ್ಧನೆ ಮೂಲಕ ಆರ್ಥಿಕ ಅಭಿವೃದ್ದಿಗೆ ಒತ್ತು ನೀಡುವ ಕ್ರಮಗಳನ್ನು ಪ್ರಕಟಿಸಿದರು

ಖಾಸಗಿ ಸಪಭಾಗಿತ್ವದಲ್ಲಿ ಖನಿಜಗಳ ಉತ್ಪಾದನೆ ಖನಿಜ ಕ್ಷೇತ್ರದಲ್ಲಿ ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ತಿಳಿಸಿದರು ರಕ್ಷಣಾ ಕ್ಷೇತ್ರದಲ್ಲಿ ಮೇಕ್ಇನ್ ಇಂಡಿಯಾಗೆ ಆದ್ಯಕೆ ನೀಡುತ್ತಿದ್ದು ದೇಶೀಯ ಉತ್ಪನ್ನಗಳನ್ನು ಪೆಚ್ಚಿಸಿ ಆಮದು ವೆಚ್ಚ ತ್ಗಿಸಲಾಗುವುದು ಕೆಲವು ನಿರ್ದಿಷ್ಟ ಶಸ್ತ್ರಾಸ್ತ್ರಗಳ ಆಮದಿಗೆ ನಿಷೇಧ ಹೇರಲು ರಕ್ಷಣಾ ಉತ್ಪಾದನಾ ನೀತಿಯಲ್ಲಿ ಬದಲಾವಣೆ ತರಲಾಗುವುದು

ದೇಶೀಯ ರಕ್ಷಣಾ ಸಾಮಗ್ರಿಗಳ ಖರೀದಿಗೆ ಬಜೆಟ್ನಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದು ಪಣಕಾಸು ಸಚಿವರು ಪೇಳಿದರು ಭಾರತೀಯ ವಾಯುಯಾನ ಕ್ಷೇತ್ರದ ಬಳಕೆ ಮೇಲಿನ ನಿರ್ಬಂಧ ಸಡಿಲಗೊಳಿಸಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವಕ್ಕೆ ಒತ್ತು ನೀಡಲಾಗುವುದು

ಇಂಧನ ಕ್ಷೇತ್ರದ ದರ ನೀತಿಯಲ್ಲಿ ಸುಧಾರಣೆ ಜೊತೆಗೆ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣ ಮಾಡಲಾಗುವುದು ಗ್ರಾಪಕರ ಪಕ್ಕುಗಳ ರಕ್ಷಣೆ ಇಂಧನ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲಾಗುವುದು ದಕ್ಷತೆ ಸ್ಥಿತಿ ಹೆಚ್ಚಿಸಿ ನಿಗದಿತ ವಿದ್ಯುತ್ ಪೂರೈಸದಿದ್ದರೆ ಲೋಡ್ಶೆಡ್ಡಿಂಗ್ ಜಾರಿ ಮಾಡಿದರೆ ದಂಡ ವಿಧಿಸುವ ವಿದ್ಯುತ್ ಸಬ್ಲಡಿಯನ್ನು ಡಿಬಿಟಿ ಮೂಲಕ ವರ್ಗಾಯಿಸುವ ಸುಧಾರಣಾ ಕ್ರಮಗಳು ಬರಲಿದೆ ಎಂದು ಮಾಹಿತಿ ನೀಡಿದರು ಸಾಮಾಜಿಕ ಮೂಲಸೌಕರ್ಯ ವಲಯದಲ್ಲಿ ಖಾಸಗಿ ಪೂಡಿಕೆಗೆ ಆದ್ಯತೆ ನೀಡುತ್ತಿದ್ದು

ಬಾಪ್ಕಾಕಾಶ ವಲಯದಲ್ಲಿ ಖಾಸಗಿ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತಿದ್ದು ಇಸೋದಲ್ಲಿರುವ ವಿಶ್ವಮಟ್ಟದ ಮೂಲ ಸೌಲಭ್ಯಗಳನ್ನು ಬಳಸಿಕೊಳ್ಳಲು ಖಾಸಗಿ ವಲಯಕ್ಕೆ ಅವಕಾಶ ಕಲ್ಪಿಸಲಾಗುವುದು ಈ ಮೂಲಕ ಇಸ್ತೋದ ಸಾಮರ್ಥ್ಯ ವ್ಯದ್ಧಿಗೆ ಗಮನಪರಿಸಲಾಗುವುದು ಈ ಕ್ಷೇತ್ರದ ಸುಧಾರಣಾ ತ್ರಮಗಳನ್ನು ಪ್ರಕಟಿಸಲಾಗುವುದು ಎಂದರು ಸಂಪೂರ್ಣವಾಗಿ ಸರ್ಕಾರಿ ವಲಯದಲ್ಲಿರುವ ಅಣು ಇಂಧನ ಕ್ಷೇತ್ರದ ಸುಧಾರಣೆ ಮತ್ತು ಸಾರ್ವಜನಿಕ ಖಾಸಗಿ ಸಪಭಾಗಿತ್ವಕ್ಕೆ ಒತ್ತು ನೀಡಲಾಗುವುದು ಪರಿಸರ ಸ್ನೇಹಿ ನವೋದ್ಯಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಸಂಶೋಧನಾ ಸೌಲಭ್ಯ ಮತ್ತು ತಂತ್ರಜ್ಞಾನದಲ್ಲಿ ಉದ್ಯಮ ಶೀಲತೆ ಬಳಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಆರ್ಥಿಕ ಸುಧಾರಣೆಯ ಪಲವಾರು ಮಪತ್ವದ ಕ್ರಮಗಳನ್ನು ಪ್ರಕಟಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಇದರಿಂದ ಉದ್ದಿಮೆಗಳಿಗೆ ಸಾಕಷ್ಟು ಅವಕಾಶಗಳು ದೊರೆಯಲಿದ್ದು ಆರ್ಥಿಕತೆಗೆ ಕೊಡುಗೆ ನೀಡಲು ಸಹಕಾರಿಯಾಗಲಿದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ರಕ್ಷಣಾ ಸಜಿವ ರಾಜನಾಥ್ಸಿಂಗ್ ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣಾ ಉತ್ಪಾದನೆಗೆ ಆದ್ಯತೆ ನೀಡಿರುವುದು ಸ್ನಾಗತಾರ್ಹ ಎಂದಿದ್ದಾರೆ

ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕಿತರಿರುವ ಪಾಲಿಕೆ ವ್ಯಾಪ್ತಿಯ ಪ್ರದೇಶಗಳಲ್ಲಿನ ಶ್ಯಿತಿಗತಿ ಕುರಿತು ಅವರು ಪರಾಮರ್ಶೆ ನಡೆಸಿದರು

ವಿಮಾನ ನಿಲ್ವಾಣದಲ್ಲಿ ಎಲ್ಲ ಪ್ರಯಾಣಿಕರನ್ನು ತೀವ್ರ ತಪಾಸಣೆಗೆ ಒಳಪಡಿಸಿ ಕ್ವಾರಂಟೈನ್ಗೆ ಕಳುಹಿಸಿಕೊಡಲಾಯಿತು

ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ್ದಾರೆ ಎಂದೂ ಸಚಿವರು ಹೇಳಿದರು